ಮೇರಿಕೋಮ್ ಕ್ವಾರ್ಟರ್ ಫ್ಸೆನಲ್ಗೆ ಪ್ರವೇಶ ಪ್ರಾನ್ಸಿಂದ ಭಾರತೀಯ ವಾಯುಪಡೆ ಖರೀದಿಸಿದ ಮೊದಲ ರಫೇಲ್ ಯುದ್ಲ ವಿಮಾನವನ್ನು ಭಾರತ ಇಂದು ಪಡೆದಿದೆ ಪ್ರಾನ್ಸ್ನ ಮೆರಿಗ್ನಾಕ್ನಲ್ಲಿನ ಡಸಾಲ್ಟ್ ಏವಿಯೇಷನ್ನ ಉತ್ಪಾದನಾ ಘಟಕದಲ್ಲಿ ರಫೇಲ್ ಯುದ್ದ ವಿಮಾನವನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿಗೆ ಪಸ್ನಾಂತರಿಸಲಾಯಿತು

ಭಾರತ ಮತ್ತು ಫ್ರಾನ್ಸ್ ನಡುವಿನ ಕಾರ್ಯತಂತ್ರ ಪಾಲುದಾರಿಕೆಗೆ ಇದು ಸಾಕ್ಷಿಯಾಗಿದೆ ಎಂದು ಹೇಳಿದ್ದಾರೆ

ಮೆರಿಗ್ನಾಕ್ ಭೇಟಿಗೂ ಮುನ್ನ ರಾಜನಾಥ್ ಸಿಂಗ್ ಅವರು ಪ್ವಾರಿಸ್ನ ಎಲಿಸಿ ಅರಮನೆಯಲ್ಲಿ ಫ್ರಾನ್ಸ್ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರಾನ್ ಅವರೊಂದಿಗೆ ಮಾತುಕತೆ ನಡೆಸಿದರು ಉಭಯ ದೇಶಗಳ ನಡುವಿನ ರಕ್ಷಣಾ ಮತ್ತು ಕಾರ್ಯತಂತ್ರ ಸಂಬಂಧಗಳನ್ನು ಬಲಪಡಿಸುವ ಕುರಿತು ರಕ್ಷಣಾ ಸಚಿವರು ಚರ್ಚಿಸಿದರು ಭಾರತಕ್ಕೆ ಪ್ರಾನ್ಸ್ ಅತಿ ಪ್ರಮುಖ ಕಾರ್ಯತಂತ್ರ ಪಾಲುದಾರ ದೇಶವಾಗಿರುವುದನ್ನು ಅವರು ಸ್ವಾಗತಿಸಿದ್ದಾರೆ ರಾಜನಾಥ್ ಸಿಂಗ್ ಅವರು ಫ್ರಾನ್ಸ್ನ ಸತಸ್ತ ಪಡೆಗಳ ಸಚಿವರಾದ ಫ್ಲಾರೆನ್ಸ್ ಪಾರ್ಲಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಅಡ್ನಿರಲ್ ಬರ್ನಾಡ್ ರೊಗೆಲ್ ಅವರೊಂದಿಗೂ ಚರ್ಚಿಸಿದರು ಪ್ರಾನ್ಸ್ ಅದ್ಯಕ್ಷರೊಂದಿಗೆ ರಕ್ಷಣಾ ಸಚಿವರು ನಡೆಸಿರುವ ಮಾತುಕತೆ ತುಂಬ ಫಲಪ್ರದವಾಗಿದೆ

ಮೇಕ್ ಇನ್ ಇಂಡಿಯಾ ಉಪಕ್ರಮಕ್ಕೆ ನೀಡುತ್ತಿರುವ ಬೆಂಬಲ ಪಾಗೂ ಕಾರ್ಯತಂತ್ರ ಪಾಲುದಾರಿಕೆ ಮತ್ತಷ್ಟು ಬಲಪಡಿಸಲು ಬೆಂಬಲ ನೀಡುತ್ತಿರುವುದಕ್ಕೆ ರಕ್ಷಣಾ ಸಚಿವರು ಪ್ರಾನ್ಸ್ ಅಧ್ಯಕ್ಷ ಮ್ಯಾಕಾನ್ ಅವರನ್ನು ಅಭಿನಂದಿಸಿದ್ದಾರೆ ಎಂದು ರಕ್ಷಣಾ ಸಚಿವಾಲಯ ಹೊರಡಿಸಿರುವ ಹೇಳಿಕೆ ತಿಳಿಸಿದೆ

ಉತ್ತರ ಪ್ರದೇಶದ ಗಜಿಯಾಬಾದ್ ಸಮೀಪದ ಹಿಂದಾನ್ ವಾಯುಪಡೆ ಕೇಂದ್ರದಲ್ಲಿ ಭವ್ದ ಸಮಾರಂಭವನ್ನು ಆಯೋಜಿಸಲಾಗಿತ್ತು ವಿವಿಧ ವಿಮಾನಗಳ ಪಾರಾಟ ಮತ್ತು ಪಥಸಂಚಲನ ಪ್ರಮುಖ ಆಕರ್ಷಣೆಯಾಗಿತ್ತು

ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ನೇತೃತ್ವದಲ್ಲಿ ಎಂಐಜಿ ಬೈಸನ್ ವಿಮಾನದ ಪಾರಾಟ ಪ್ರಮುಖ ಆಕರ್ಷಣೆಯಾಗಿತ್ತು

ಈ ಸಂದರ್ಭದಲ್ಲಿ ಮಾತನಾಡಿದ ವಾಯುಪಡೆ ಮುಖ್ಚಿಸ್ಟ ಏರ್ ಚೀಫ್ ಮಾರ್ಷಲ್ ರಾಕೇಶ್ ಕುಮಾರ್ ಸಿಂಗ್ ಬದೌರಿಯಾ ದೇಶದ ಹಿತ ರಕ್ಷಣೆ ಹಾಗೂ ಭಾರತೀಯ ವೈಮಾನಿಕ ಪ್ರದೇಶದ ಸಾರ್ವಭೌಮತ್ತ ಕಾಪಾಡಲು ಭಾರತೀಯ ವಾಯುಪಡೆ ತನ್ನನ್ನು ಅರ್ಪಿಸಿಕೊಂಡಿದೆ ಎಂದರು ಸೇನಾ ಮುಖ್ಯಸ್ಥ ಜನರಲ್ ಬಿಪಿನ್ ರಾವತ್ ಮತ್ತಿತರರು ಉಪಶ್ಯಿತರಿದ್ದರು ರಾಷ್ಟಪತಿ ಉಪರಾಷ್ಟಪತಿ ಮತ್ತು ಪ್ರಧಾನಮಂತ್ರಿ ಈ ಸಂದರ್ಭದಲ್ಲಿ ವೀರಯೋಧರಿಗೆ ಶುಭ ಕೋರಿದ್ದಾರೆ ಭಾರತೀಯ ವಾಯುಪಡೆಯ ಪರಾಕ್ರಮಿ ಯೋಧರು ನಿವ್ಯಕ್ತ ಸೇನಾನಿಗಳ ಬಗ್ಗೆ ದೇಶ ಹೆಮ್ಮೆ ಪಡುತ್ತದೆ ಎಂದು ರಾಷ್ಟಪತಿ ರಾಮನಾಥ್ ಕೋವಿಂದ್ ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ

ವೆಂಕಯ್ಕನಾಯ್ಡು ತಮ್ಮ ಸಂದೇಶದಲ್ಲಿ ಆಕಾಶವನ್ನು ಕಾಯುತ್ತಿರುವ ಯೋಧರ ಶೌರ್ಯ ಸಮರ್ಪಣಾ ಭಾವ ಮತ್ತು ತ್ಯಾಗ ಮತ್ತು ಕೌಶಲ್ಯಗಳು ದೇಶದ ಹೆಮ್ಮೆಯಾಗಿವೆ ಎಂದು ಹೇಳಿದ್ದಾರೆ ವಾಯುಪಡೆಯ ಪರಾಕ್ರಮಿ ಯೋಧರ ಬಗ್ಗೆ ದೇಶ ಹೆಮ್ಮೆಪಡುತ್ತದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ತಾಯ್ನಾಡು ರಕ್ಷಣೆಯ ಭಾರತೀಯ ವಾಯುಪಡೆಯ ಬದ್ದತೆ ಮತ್ತು ಸಮರ್ಪಣಾ ಭಾವದಿಂದ ಇಡೀ ದೇಶ ಹೆಮ್ಮೆ ಪಡುತ್ತದೆ ಎಂದು ಕೇಂದ್ರ ಗ್ಬಹ ಸಚಿವ ಅಮಿತ್ ಷಾ ಹೇಳಿದ್ದಾರೆ ಜಮ್ಮ ಕಾಶ್ಮೀರದಲ್ಲಿ ಜನರಲ್ಲಿ ಭದ್ರತೆ ಕುರಿತಂತೆ ವಿಶ್ವಾಸ ಹೆಚ್ಚಿಸುವ ನಿಟ್ಟಿನಲ್ಲಿ ಭಯೋತ್ಪಾದಕರ ವಿರುದ್ದ ಕ್ರಿಯಾಪರ ಕಾರ್ಯಾಚರಣೆಗಳನ್ನು ನಡೆಸಲಾಗುವುದು ಎಂದು ರಾಜ್ಯದ ಮೊಲೀಸ್ ಮಹಾನಿರ್ದೇಶಕ ದಿಲ್ಬಾಗ್ ಸಿಂಗ್ ತಿಳಿಸಿದ್ದಾರೆ ಕಿಷ್ತ್ವಾರ್ ಜಿಲ್ಲೆಯಲ್ಲಿನ ಭದ್ರತಾ ಪರಿಶ್ರಿತಿ ಹಾಗೂ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಇಂದು ನಡೆದ ಅರೆಸೇನಾ ಪಡೆಗಳ ಅಧಿಕಾರಿಗಳು ಮತ್ತು ಮೊಲೀಸ್ ಅಧಿಕಾರಿಗಳ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಅವರು ಮಾತನಾಡುತ್ತಿದ್ದರು

ಶ್ರೀನಗರದಲ್ಲಿ ನಿನ್ನೆ ರಾಜ್ಯಪಾಲ ಸತ್ಯಪಾಲ್ ಮಲ್ಲಿಕ್ ಅಧ್ಯಕ್ಷತೆಯಲ್ಲಿ ನಡೆದ ಭದ್ರತಾ ಪರಿಶೀಲನಾ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ

ರಾಷ್ಟಪತಿ ರಾಮನಾಥ್ ಕೋವಿಂದ್ ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ಡು ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಜಯದಶಮಿ ಅಂಗವಾಗಿ ಜನತೆಗೆ ಶುಭಾಶಯ ಕೋರಿದ್ದಾರೆ ದೆಹಲಿಯಲ್ಲಿ ನಡೆದ ವಿಜಯದಶಮಿ ಆಚರಣೆಗಳಲ್ಲಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಕೇಂದ್ರ ಸಚಿವರು ಪಾಲ್ಗೊಂಡರು ಇಂದ್ರಪ್ರಸ್ಥ ಎಕ್ಸ್ಚೆನ್ನನ್ನಲ್ಲಿ ನಡೆದ ರಾವಣನ ಪ್ರತಿಕೃತಿಗಳನ್ನು ದಹಿಸುವ ಕಾರ್ಯಕ್ರಮಕ್ಕೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಚಾಲನೆ ನೀಡಿದರು ವಿಶ್ವ ವಿಖ್ವಾತ ಮೈಸೂರು ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆಯಾಗಿರುವ ಜಂಬೂ ಸವಾರಿ ಇಂದು ಅದ್ದೂರಿಯಾಗಿ ನೆರವೇರಿತು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಚಿನ್ನದ ಅಂಬಾರಿಯಲ್ಲಿ ವೀರಾಜಮಾನಳಾದ ನಾಡದೇವತೆ ಚಾಮುಂಡೇಶ್ವರಿ ಉತ್ಸವ ಮೂರ್ತಿಗೆ ಶುಭ ಕುಂಭಲಗ್ನದಲ್ಲಿ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಿದರು

ಜಿ ತೂಕದ ಚಿನ್ನದ ಅಂಬಾರಿ ಹೊತ್ತು ರಾಜಮಾರ್ಗದಲ್ಲಿ ರಾಜಗಾಂಭೀರ್ಯದಿಂದ ಹೆಜ್ಜೆ ಪಾಕಿ ಗಮನ ಸೆಳೆದಿದ್ದು ವಿಶೇಷವಾಗಿತ್ತು ಅರ್ಜುನನಿಗೆ ಕುಮ್ಯಿ ಕಾವೇರಿ ವಿಜಯಾ ಗಜಗಳು ಜತೆಯಾಗಿದ್ದವು ಈ ದೃಶ್ಯವನ್ನು ಲಕ್ಷಾಂತರ ಮಂದಿ ಕಣ್ತುಂಬಿಕೊಂಡರು ಇದಕ್ಕೂ ಮೊದಲು ಮುಖ್ಯಮಂತ್ರಿ ಯಡಿಯೂರಪ್ಪ ಅರಮನೆ ಅವರಣ ಸಿದ್ದಲಿಂಗೇಶ್ವರ ದೇವಾಲಯದಲ್ಲಿ ನಂದಿ ದ್ವಜಕ್ಕೆ ಅಗ್ರ ಪೂಜೆ ನೆರವೇರಿಸಿದರು

ಬನ್ನಿ ಮಂಟಪದಲ್ಲಿ ಇದೀಗ ಆಕರ್ಷಕ ಪಂಜಿನ ಕವಾಯಿತು ನಡೆಯುತ್ತಿದ್ದು ರಾಜ್ಞಪಾಲ ವಜುಭಾಯಿ ವಾಲಾ ಕವಾಯತು ವೀಕ್ಷಿಸಿ ಗೌರವ ವಂದನೆ ಸ್ವೀಕರಿಸಿದರು ಜಂಬೂಸವಾರಿಯೊಂದಿಗೆ ದಸರಾ ಮಹೋತ್ಸವಕ್ಕೆ ತೆರೆ ಬೀಳಲಿದೆ

ಜಗತ್ತಿನ ವಿಕಾಸ ಮತ್ತು ಕಾಸ್ಮೋಸ್ನಲ್ಲಿ ಭೂಮಿಯ ಸ್ವಾನ ಕುರಿತ ಅಧ್ಯಯನಕ್ಕಾಗಿ ವಿಜ್ವಾನಿಗಳಾದ ಜೇಮ್ಸ್ ಪೀಜ್ಲೆಸ್ ಮೈಕೆಲ್ ಮೇಯರ್ ಪಾಗೂ ಡಿಡಿಯರ್ ಕ್ಷಿಲೋಜ್ ಅವರು ಈ ಪ್ರಶಸ್ತಿಯನ್ನು ಹಂಚಿಕೊಂಡಿದ್ದಾರೆ

ಮೇರಿಕೋಮ್ ಕ್ವಾರ್ಟರ್ ಫೈನಲ್ ತಲುಪಿದ್ದಾರೆ